ಮಿಜೋರಾಂ ನಲ್ಲಿ ಮಿಜೋ ನ್ಡಾಷನಲ್ ಫ್ರಂಟ್ ಮುಖ್ಯಸ್ವ ಜೋರಾಮ್ಥಂಗಾ ಸರ್ಕಾರ ರಚನೆ

ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಪ್ಟ ಬಹುಮತ ದೊರೆತಿದ್ದು ನೂತನ ನಾಯಕರ ಆಯ್ಕೆ ಪ್ರಕ್ರಿಯೆ ಕಾಂಗ್ರೆಸ್ ಶಾಸಕಾಂಗ ಪಕ್ಸದಲ್ಲಿಂದು ನಡೆಯಲಿದೆ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಕಾಂಗ್ರೆಸ್ ಸರ್ಕಾರ ರಚಿಸಲು ಹಾದಿ ಸುಗಮವಾಗಿದೆ

ರಾಜಸ್ತಾನದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಲು ಜೈಪುರದಲ್ಲಿನ ಪಕ್ಷದ ಶ್ರಧಾನ ಕಚೇರಿಯಲ್ಲಿ ಬೆಳಗಿನಿಂದಲೇ ಸಭೆ ನಡೆಸಿದೆ

ಚಂದ್ರಶೇಖರ ರಾವ್ ಎರಡನೇ ಬಾರಿಗೆ ಹೈದರಾಬಾದ್ನಲ್ಲಿನ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ

ನೂತನ ಸರ್ಕಾರ ರಚನೆಗೆ ಸಿದ್ದತೆಗಳು ಭರದಿಂದ ಸಾಗಿವೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಈ ಕುರಿತಂತೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಇಂದು ಮಧ್ಯಾಷ್ನ ಲಕ್ನೋದಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ ಮಧ್ಯಪ್ರದೇಶದಲ್ಲಿ ಸರ್ಕಾರ ರಚಿಸಲು ಕಾಂಗ್ರೆಸ್ಗೆ ತಮ್ಮ ಪಕ್ಷ ಬೆಂಬಲ ಸೂಚಿಸುತ್ತದೆ ಎಂದರು ಬಿಎಸ್ಪಿ ಮುಖ್ಲಿಸ್ಡೆ ಮಾಯಾವತಿ ಈಗಾಗಲೇ ಕಾಂಗ್ರೆಸ್ಗೆ ಮಧ್ಯಪ್ರದೇಶದಲ್ಲಿ ಸರ್ಕಾರ ರಚಿಸಲು ಬೆಂಬಲ ನೀಡಿದ್ದಾರೆ ಸಂಸತ್ತಿನಲ್ಲಿ ವಿವಿಧ ವಿಚಾರಗಳಿಗೆ ಸಂಬಂಧಿಸಿದಂತೆ ವಿಪಕ್ಷಗಳು ಕೋಲಾಹಲ ಎಬ್ಬಿಸಿದ ಕಾರಣ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಲಾಯಿತು ಲೋಕಸಭೆ ಆರಂಭವಾಗುತ್ತಿದ್ದಂತೆಯೇ ಕಾಂಗ್ರೆಸ್ ಸದಸ್ವರು ಸಭಾಧ್ಯಕ್ಷರ ಮುಂದಿರುವ ಅಂಗಳಕ್ಕಿಳಿದು ರಫೇಲ್ ಹಗರಣ ಮತ್ತಿತ್ತರ ವಿಚಾರಗಳಲ್ಲಿ ಜಂಟಿ ಸಂಸದೀಯ ಸಮಿತಿಯ ತನಿಖೆಗೆ ಆಗ್ರಹಿಸಿ ಫೋಷಣೆ ಕೂಗಿದರು ಎಐಎಡಿಎಮ್ಕೆ ಸದಸ್ಯರು ಸಹ ಮೇಕೆದಾಟು ಅಣೆಕಟ್ಟು ವಿರೋಧಿಸಿದರು ಟಡಿಪಿ ಸದಸ್ಯರು ಆಂಧ್ರಪ್ರದೇಶಕ್ಕೆ ಆರ್ಥಿಕ ಸೌಲಭ್ಯ ಕೋರಿ ಪ್ರತಿಭಟಿಸಿದರು ಈ ಗದ್ದಲಗಲ ನಡುವೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು ನಂತರ ಮತ್ತೆ ಸದನ ಸೇರಿದಾಗ ಪರಿಸ್ಥಿತಿ ಸುಧಾರಿಸದ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆಗೆ ಮುಂದೂಡಿದರು ಇದಕ್ಕೂ ಮುನ್ನ ನೂತನ ಚುನಾಯಿತ ಸದಸ್ಕರಾದ ವಿ

ಉಗ್ರಪ್ಪ ಮತ್ತು ಎಲ್

ಶಿವರಾಮೇಗೌಡ ಪ್ರಮಾಣ ವಚನ ಸ್ವೀಕರಿಸಿದರು

ಕಾವೇರಿ ನದಿ ಪಾತ್ರದ ಜನರ ರಕ್ಷಣೆಗೆ ಆಗ್ರಹಿಸಿ ಎಐಎಡಿಎಮ್ಕೆ ಮತ್ತು ಡಿಎಮ್ಕೆ ಸದಸ್ಯರು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆ ಕಲಾಪವನ್ನು ದಿನದ ಮಟ್ಟಗೆ ಮುಂದೂಡಲಾಯಿತು

ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ತಾವರ್ಚಂದ್ರ ಗೆಹ್ಲೋಟ್ ಈ ಮಸೂದೆಯನ್ನು ಮಂಡಿಸಿದರು ಸೈಬರ್ ದಾಳಿ ಮತ್ತು ಸೈಬರ್ ಭಯೋತ್ಪಾದನೆಯನ್ನು ನಿಗ್ರಹಿಸಲು ಬಿಕ್ಕಟ್ಟು ನಿರ್ವಹಣಾ ತಂತ್ರವನ್ನು ಸರ್ಕಾರ ರೂಪಿಸಿದೆ ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸಚಿವಾಲಯಗಳು ಬಿಕ್ಕಟ್ಟಿನ ವಲಯಗಳಲ್ಲಿ ಅನುಷ್ಠಾನಗೊಳಿಸಲಿವೆ

ಜಮ್ಮ ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಇಂದು ಲೋಕಸಭೆಯಲ್ಲಿ ಹೇಳಿದ್ದಾರೆ

ಆದರೆ ಯಾವುದೇ ಪ್ರತಿಕ್ರಿಯೆ ದೊರೆತಿಲ್ಲ ಕರ್ನಾಟಕ ರಾಜ್ಯ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದ ಮೂರನೆಯ ದಿನವಾದ ಇಂದು ವಿಧಾನಸಭೆಯಲ್ಲಿ ಹಲವು ವಿಧೇಯಕಗಳು ಮಂಡನೆಯಾದವು

ಹದಿಹರೆಯದವರ ಬಗ್ಗೆ ಗಮನ ಹರಿಸಿ ಅವರ ಆರೋಗ್ಯ ರಕ್ಷಣೆಗೆ ಪೂರ್ಣಪ್ರಮಾಣದ ಕಾರ್ಯಕ್ರಮ ರೂಪಿಸಿದ ಮೊದಲ ದೇಶ ಭಾರತ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಕೌಶಲ್ಯ ವರ್ಧನೆ ಮತ್ತು ತರಬೇತಿ ಕಾರ್ಯಕ್ರಮ ದಿಷಧ ಮತ್ತು ಲಸಿಕೆ ನೀಡುವಿಕೆ ಜ್ಙಾನ ವರ್ಗಾವಣೆ ಕಾರ್ಯಕ್ರಮಗಳ ಮೂಲಕ ಆಭಿವ್ಯದ್ದಿಯ ಗುರಿಗಳನ್ನು ಹೊಂದಿರುವ ನೆರೆ ರಾಷ್ಸಗಳಿಗೆ ಸಹಾಯ ಹಸ್ತ ಚಾಚಲು ಭಾರತ ಸಿದ್ದವಿದೆ ಎಂದು ಮೋದಿ ಹೇಳಿದ್ದಾರೆ ನಾಗರಿಕರ ನಡುವೆ ಸಮುದಾಯಗಳ ನಡುವೆ ಮತ್ತು ದೇಶಗಳ ನಡುವೆ ಸಂಬಂಧಗಳ ಬಲವರ್ಧನೆ ಅಗತ್ಯ ಎಂದು ಮೋದಿ ಪ್ರತಿಪಾದಿಸಿ ಪಾಲುದಾರಿಕೆ ಮೂಲಕ ನಿರೀಕ್ಷಿತ ಗುರಿ ತಲುಪಲು ಸಾಧ್ಯ ಎಂದರು ನವದೆಹಲಿಯಲ್ಲಿಂದು ನಾಲ್ಲನೇ ಪಾಲುದಾರರ ವೇದಿಕೆ ಪಾರ್ಟ್ನರ್ಸ್ ಫೋರಂ ಉದ್ಘಾಟಿಸಿ ಮಾತನಾಡಿದ ಮೋದಿ ತಾಯಿಯ ಆರೋಗ್ಣ ಮಕ್ಕಳ ಆರೋಗ್ಣದ ಮೇಲೆ ಪರಿಣಾಮ ಬೀರುತ್ತದೆ ಮಕ್ಕಳ ಆರೋಗ್ಣ ಭವಿಷ್ಣದ ಆರೋಗ್ಣದ ಸಂಕೇತ ಎಂದರು ಸಪ್ರಮಾನದ ಅಭಿವೃದ್ದಿ ಗುರಿಗಳ ಒಪ್ಪಂದವಾದ ಸಂದರ್ಭದಲ್ಲಿ ಭಾರತದಲ್ಲಿ ಮಹಿಳೆ ಮತ್ತು ಮಕ್ಕಳ ಮರಣ ಪ್ರಮಾಣ ವಿಕ್ವದಲ್ಲೇ ಅತಿ ಹೆಚ್ಚತ್ತು

ಜನರ ಅಭಿವೃದ್ಧಿಗಾಗಿ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದ್ದು ಮಕ್ಕಳು ಮತ್ತು ಯುವಕರು ಸರ್ಕಾರದ ನೀತಿ ನಿರೂಪಣೆಯ ಮುಖ್ಯ ಭಾಗವಾಗಿರುವುದಾಗಿ ಅವರು ತಿಳಿಸಿದ್ದಾರೆ

ಭಾರತೀಯ ವಾಯುಪಡೆಗೆ ವಿವಿಧ ಕೇಂದ್ರಗಳನ್ನು ಸಂಪರ್ಕಿಸಲು ಈ ಉಪಗ್ರಹ ನೆರವಾಗಲಿದೆ

ಮುಂಬೈನಲ್ಲಿಂದು ತಮ್ನ ಮೊದಲ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಬಂಡವಾಳ ಹೂಡಿಕೆದಾರರು ಸೇರಿದಂತೆ ಬ್ಡಾಂಕ್ ವ್ಚವಹಾರಗಳ ಭಾಗವಾಗಿರುವವರ ಜೊತೆ ಮುಕ್ತ ನ್ವಾಯೋಚಿತ ಮತ್ತು ಸದೃಢ ಗುರಿಗಳ ಸಮಾಲೋಚನೆ ನಡೆಸಲು ಆದ್ಲತೆ ನೀಡಲಾಗುವುದು

ಸಾರ್ವಜನಿಕ ವಲಯ ಬ್ಲಾಂಕ್ಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಮುಖ್ಯ ವ್ಯವಸ್ಥಾಪಕರೊಂದಿಗೆ ನಾಳೆ ಮಾತುಕತೆ ನಡೆಸುವುದಾಗಿ ಅವರು ತಿಳಿಸಿದರು ಖಾಸಗಿ ವಲಯ ಬ್ಲಾಂಕ್ಗಳೊಂದಿಗೂ ಚರ್ಚಿಸುವುದಾಗಿ ದಾಸ್ ಹೇಳಿದರು ಮಾತುಕತೆ ಮೂಲಕ ಸಮಸ್ಲೆಗಳ ನಿವಾರಣೆ ಸಾಧ್ಯ ಎಂದು ಅವರು ಅಭಿಮತ ವ್ಯಕ್ಷಪಡಿಸಿದರು ಈ ಹುದ್ದೆ ಅವರಿಗೆ ದೊರೆತ ಉತ್ತಮ ಅವಕಾಶವಾಗಿದ್ದು ಆರ್ ಬಿ ಐ ನ ಮೌಲ್ಯ ಮತ್ತು ಸ್ವಾಯತ್ತತೆಯನ್ನು ಎತ್ತಿ ಹಿಡಿಯುವ ಭರವಸೆ ನೀಡಿದರು